ರಾಯಚೂರು ಜಿಲ್ಲೆಯಲ್ಲಿ ಭತ್ತ ಶೇಂಗಾ ಕೊಬ್ಬರಿ ಖರೀದಿಗೆ ಕ್ರಮ ಉಪಮುಖ್ಖಮಂತ್ರಿ ಲಕ್ಷ್ಮಣ ಸವದಿ

ಕೊರೋನಾ ಹಿನ್ನೆಲೆಯಲ್ಲಿ ಮಾರ್ಗಸೂಚಿ ಅನ್ವಯ ಸರಳ ರೀತಿಯಲ್ಲಿ ರಾಜ್ಯೋತ್ಸವ ಆಚರಿಸಲಾಗುತ್ತಿದ್ದು ನಾಡು ನುಡಿಗೆ ಸೇವೆ ಸಲ್ಲಿಸಿದ ಹಲವು ಗಣ್ಣರನ್ನು ಗೌರವಿಸಲಾಗುತ್ತಿದೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ

ಕನ್ನಡ ಭಾಷೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸುವ ನಿಟ್ಟನಲ್ಲಿ ಸರ್ಕಾರ ಮುಂದಿನ ವರ್ಷದ ನವೆಂಬರ್ ವರೆಗೆ ಕನ್ನಡ ಕಾಯಕ ವರ್ಷ ಆಚರಿಸಲಾಗುವುದು ಎಂದು ಅವರು ಪ್ರಕಟಿಸಿದರು

ಕನ್ನಡ ಏಕೀಕರಣಕ್ಕೆ ಹೋರಾಡಿದ ಮಹಾನ್ ನಾಯಕರನ್ನು ಸ್ಲಿಸುವುದು ಬಹಳ ಮುಖ್ಯವಾಗಿದೆ ಕನ್ನಡ ಭಾಷೆಯ ಮೇಲಿನ ಪ್ರೀತಿ ಅಭಿಮಾನವನ್ನು ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತಗೊಳಿಸದೆ ವರ್ಷಮೂರ್ತಿ ಕನ್ನಡದ ಬಗ್ಗೆ ಕಾಳಜಿ ಕಳಕಳಿ ಭಾಷಾಪ್ರೇಮ ತೋರಿಸಬೇಕು ಎಂದು ಅವರು ಹೇಳಿದರು ಆದಿ ಕವಿ ಪಂಪನಿಂದ ಕುವೆಂಪುವರೆಗೆ ಕನ್ನಡದ ಎಲ್ಲಾ ಸಾಹಿತಿಗಳು ಕವಿಗಳು ಬರಹಗಾರರು ಇತಿಹಾಸ ತಜ್ಞರು ಕನ್ನಡ ಭಾಷೆಯನ್ನು ಮತ್ತಪ್ಪು ಶ್ರೀಮಂತಗೊಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಹೇಳಿದರು

ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ನಡೆದ ರಾಜ್ಜೋತ್ಸವ ಕಾರ್ಯಕ್ರಮದಲ್ಲಿ ಭುವನೇತ್ವರಿ ಭಾವಚಿತ್ರಕ್ಷೆ ಶಾಸಕ ಸಿ ಪುಟ್ಟರಂಗ ಶೆಟ್ಟ ಜಲ್ಲಾ ಪಂಚಾಯತ್ ಅಧ್ಯಕ್ಷೆ ಅತ್ವಿನಿ ಮತ್ತು ರಾಷ್ಟೀಯ ಹಬ್ಬ ಆಚರಣೆ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಡಾ

ರವಿ ಪುಪ್ಪ ನಮನ ಸಲ್ಲಿಸಿದರು ಬಳಕ ಜಿಲ್ಲಾಧಿಕಾರಿ ಡಾ ರವಿ ಮಾತನಾಡಿ ಹೋರಾಟಗಾರರ ಫಲದಿಂದ ಕನ್ನಡ ನಾಡು ಉದಯವಾಯಿತು ಎಂದರು ಗದಗ ಜಿಲ್ಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ರಾಜ್ಯೋತ್ಸವ ಆಚರಿಸಲಾಯಿತು ಶಾಸಕ ಎಚ್

ಪಾಟೀಲ್ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಪ್ಪ ನಮನ ಸಲ್ಲಿಸಿದರು

ಎಫ್ ದಂಡಿನ ಹಾಗೂ ರಾಮಣ್ವಾ ಬ್ಯಾಟೆ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ನಾನಿಸಲಾಯಿತು ಬೆಳಗಾವಿಯಲ್ಲಿ ಜೆಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ದ್ದಜಾರೋಹಣ ನೆರವೇರಿಸಿದರು ಬಳಕ ಮಾತನಾಡಿದ ಸಚಿವರು ಅಖಂಡ ಕರ್ನಾಟಕ ನಿರ್ಮಾಣದ ಕನಸು ನನಸು ಮಾಡಲು ತ್ರಮಿಸಿದ ಹಿರಿಯರ ಆಶಯದಂತೆ ಪ್ರಗತಿ ಪರ ರಾಜ್ಜ ಕಟ್ಟಲು ಎಲ್ಲರೂ ಕೈಜೋಡಿಸಬೇಕು ನಾಡಿನ ಜನತೆ ಒಂದಾಗಿ ಕನ್ನಡದ ತೇರನ್ನು ಕರ್ನಾಟಕವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸೋಣ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸಿನ್ನು ಜಿಲ್ಲಾಡಳತದ ವತಿಯಿಂದ ಸನ್ನಾನಿಸಲಾಯಿತು ದಾವಣಗೆರೆಯಲ್ಲಿ ಕನ್ನಡ ರಾಜ್ಣೋತ್ಸವದ ಅಂಗವಾಗಿ ಗೃಹ ರಕ್ಷಣದಳದ ವತಿಯಿಂದ ಕೊರೋನಾ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ನಗರದ ಪ್ರಮುಖ ರಸ್ತೆಗಳಲ್ಲಿ ಕೊರೋನಾ ನಿಗ್ರಹ ಮಾಡಲು ಮಾಸ್ಕ್ ಧಾರಣೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ವಯಕಿಕ ಸಚ್ಲತೆ ಕುರಿತ ಘೋಷಣೆಗಳು ಮೊಳಗಿದವು ಕಾರ್ಯತ್ರಮದ ಉದ್ದೇಶದ ಬಗ್ಗೆ ಜಿಲ್ಲಾ ಕಾಮಾಂಡೆಂಟ್ ವೀರಪ್ಪ ಆಕಾಶವಾಣಿಗೆ ಮಾಹಿತಿ ನೀಡಿದರು

ಸೋಮಶೇಖರ್ ಧ್ವಾಜರೋಹಣ ನೆರವೇರಿಸಿದರು ಬಳಿಕ ಮಾತನಾಡಿದ ಸಚಿವರು ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ ಲಿಸಿಕೆ ದೊರಕುವವರೆಗೂ ಸಾರ್ವಜನಿಕರು ಆರೋಗ್ಡ ಇಲಾಖೆಯ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ಹೇಳಿದರು

ಬೆಂಗಳೂರು ಗ್ರಮಾಂತರ ಜಿಲ್ಲೆಯಲ್ಲೂ ಕನ್ನಡ ರಾಜ್ಕೋತ್ಲವವನ್ನು ಸರಳ ರೀತಿಯಿಂದ ಆಚರಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಅಶೋಕ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಕನ್ನಡ ಭಾಷೆ ಸಂಸ್ಕೃತಿ

ದೊಡ್ಡಬಳ್ಣಾಪುರದಲ್ಲಿ ರಾಷ್ಷೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಉಪ ವಿಭಾಗಾಧಿಕಾರಿ ಅರುಳ್ ಕುಮಾರ್ ದ್ವಜಾರೋಹಣ ನೆರವೇರಿಸಿದರು ಮಂಗಳೂರಿನಲ್ಲಿ ನಡೆದ ರಾಜ್ಜೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ದ್ದಜಾರೋಹಣ ನೆರವೇರಿಸಿ ಪರೇಡ್ ವೀಕ್ಷಿಸಿದರು ಬಳಿಕ ಮಾತನಾಡಿದ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆ ಸಾಹಿತ್ಯ ಸಾಂಸ್ಕತಿಕವಾಗಿ ತ್ರೀಮಂತವಾಗಿದ್ದು ಕರ್ನಾಟಕದ ಪ್ರಗತಿಗೆ ಅಮೂರ್ವ ಕೊಡುಗೆ ನೀಡಿದೆ ತುಳು ಕೊಂಕಣಿ ಬ್ದಾರಿ ಹವ್ಯಕ ಭಾಷೆಗಳಿಂದ ಸಮೃದ್ಧವಾಗಿದೆ ಎಂದು ಹೇಳಿದರು

ಬಳಿಕ ಮಾತನಾಡಿದ ಸಚಿವರು ಮಕ್ಕಳಿಗೆ ಭಾಷೆ ಮತ್ತು ಕಲಿಕೆ ಸುಲಭವಾಗಿ ಮನನವಾಗಬೇಕಾದರೆ ಮಾತೃ ಭಾಷೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದರು ರಾಯಚೂರು ಜಿಲ್ಲೆಯಲ್ಲಿ ಭತ್ತ ಶೇಂಗಾ ಕೊಬ್ಬರಿ ತೊಗರಿ ಉದ್ದು ಖರೀದಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ ರಾಯಚೂರು ನಗರದ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು